ಭೆಯೋತ್ಸಾದನೆ ವಿರುದ್ದದ ಹೋರಾಟಕ್ಸೆ ಅಂತಾರಾಷ್ಟೀಯ ಸಮುದಾಯ ಒಗ್ಗೂಡಬೇಕು ಭಾರತ ವಿಶ್ವಕ್ಕೆ ಬುದ್ದನನ್ನು ನೀಡಿದೆ

ಮಾನವೀಯತೆಯ ಸಲುವಾಗಿ ಭಯೋತ್ಸಾದನೆಯ ವಿರುದ್ದದ ಹೋರಾಟಕ್ಕೆ ಅಂತಾರಾಷ್ಟೀಯ ಸಮುದಾಯ ಒಗ್ಗೂಡಬೇಕೆಂದು ಪ್ರಧಾನಮಂತಿ ನರೇಂದ ಮೋದಿ ಕರೆ ನೀಡಿದ್ದಾರೆ

ಭಾರತ ವಿಶ್ಲಕ್ಲೆ ಒಂದು ಉದಾಹರಣೆಯಾಗಿದೆ ಮತ್ತು ಅಭಿವೃದ್ದಿ ಹೊಂದುತ್ತಿರುವ ದೇಶದಿಂದ ವಿಶ್ವ ಪ್ರೇರಣೆ ಪಡೆಯಬಹುದು ಎಂದರು ಭಯೋತ್ಪಾದನೆ ವಿಷಯದಲ್ಲಿ ಸದಸ್ಯ ರಾಷ್ಟ್ರಗಳ ನದುವೆ ಒಗ್ಗಟ್ಟಿನ ಕೊರತೆಯನ್ನು ಉಲ್ಲೇಖಿಸಿದ ಪ್ರಧಾನಿ ವಿಶ್ವಸಂಸ್ಥೆಯ ಮೂಲ ತತ್ವಾದರ್ಶಗಳಿಗೆ ಇದು ಹೊಡೆತವಾಗಿದೆ ಎಂದರು ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡುವಂತೆ ಜಾಗತಿಕ ಸಮುದಾಯಕ್ಕೆ ಸ್ಲಾಮಿ ವಿವೇಕಾನಂದ ಅವರು ಶಿಕಾಗೋದಲ್ಲಿ ನೀಡಿದ ಸಂದೇಶವನ್ನು ಉಲ್ಲೇಖಿಸಿದ ಪ್ರಧಾನಿ ಶಾಂತಿ ಮತ್ತು ಸಾಮರಸ್ನ ಇಂದಿನ ಅಗತ್ಯವಾಗಿದೆ ಎಂದರು ಭಾರತ ವಿಶ್ಲಕ್ಷೆ ಶಾಂತಿಯ ಪ್ರತಿಪಾದಕ ಬುದ್ದನನ್ನು ನೀಡಿದೆ ಯುದ್ದವನ್ನಲ್ಲ ಎಂದ ಪ್ರಧಾನಿ ಈ ಕಾರಣದಿಂದಲೇ ಭಯೋತ್ಪಾದನೆಯ ವಿರುದ್ದದ ಭಾರತದ ಧ್ಯನಿಯು ಈ ದುಷ್ನ ಶಕ್ತಿಯ ಕುರಿತು ವಿಶ್ವವನ್ನು ಎಚ್ಚರಿಸಲು ಗಂಭೀರವಾಗಿ ರಿಂಗಣಿಸುತ್ತಿದೆ ಎಂದರು

ವಿಶ್ವ ವ್ಯವಹಾರಗಳಿಗೆ ಹೊಸ ದಿಶೆಯನ್ನು ಒದಗಿಸಬೇಕೆಂದು ವಿಶ್ವ ಸಂಸ್ಥೆಗೆ ಮನವಿ ಮಾಡಿದ ಅವರು ಬಹುಹಂತದ ಮತ್ತು ಸಮಗ್ರ ಜವಾಬ್ಗಾರಿ ಮುಂದಿನ ಹಾದಿಯಾಗಬೇಕಾಗಿದೆ ಎಂದರು ಜೀವನದ ಪ್ರತಿಯೊಂದು ಹಂತದಲ್ಲೂ ನವೀನ ತಂತ್ರಜ್ಞಾನ ಬದಲಾವಣೆಗಳನ್ನು ತರುತ್ತಿದೆ ಎಂದ ಅವರು ಇದಕ್ಕೆ ಹೊಸ ದಿಶೆ ನೀಡಬೇಕೆಂದು ಅಂತಾರಾಷ್ಟೀಯ ಸಮುದಾಯಕ್ಕೆ ಆಗ್ರಹಿಸಿದರು ಜಾಗತಿಕ ಸಮಸ್ಯೆಗಳ ಮೇಲೆ ಭಾರತದ ನಾಯಕತ್ಸವನ್ನು ಎತ್ತಿ ನುಡಿದ ಪ್ರಧಾನಿ ಹಸಿರು ಮನೆ ಅನಿಲ ಹೊರಸೂಸುವಿಕೆಗೆ ಭಾರತದ ಕೊಡುಗೆ ಬಹಳ ಕಡಿಮೆ ಇದ್ದರೂ ಕೂಡ ಹವಾಮಾನ ಬದಲಾವಣೆಯ ವಿರುದ್ಲದ ಹೋರಾಟದಲ್ಲಿ ಪ್ರಮುಖ ರಾಷ್ಟಗಳ ಪ್ವೆಕಿ ಭಾರತವೂ ಒಂದಾಗಿದೆ ಎಂದರು

ಅಂತಾರಾಷ್ಟೀಯ ಸೌರ ಸಹಕಾರ ರಚನೆಗೆ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದರು ಜಾಗತಿಕ ತಾಪಮಾನದ ಪರಿಣಾಮಗಳಲ್ಲಿ ನೈಸರ್ಗಿಕ ವಿಪತ್ತುಗಳ ಸಂಖ್ಯೆಯಲ್ಲಿ ಮತ್ತು ತೀವ್ರತೆಯಲ್ಲಿ ಹೆಚ್ಚಳವಾಗುತ್ತಿರುವುದು ಒಂದಾಗಿದೆ ಎಂದ ಪ್ರಧಾನಿ ಮೋದಿ ನ್ವೆಸರ್ಗಿಕ ವಿಪತ್ತುಗಳು ಹೊಸ ಪ್ರದೇಶಗಳಲ್ಲಿ ಮತ್ತು ಹೊಸ ರೂಪಗಳಲ್ಲಿ ಎದುರಾಗುತ್ತಿವೆ ಎಂದರು ದೇಶವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಲು ಭಾರತ ಅತಿ ದೊಡ್ಡ ಅಭಿಯಾನ ಆರಂಭಿಸಿದೆ ಎಂದು ಮೋದಿ ಹೇಳಿದರು ತಮ್ಮ ಸರ್ಕಾರ ಆರಂಭಿಸಿದ ಸ್ವಚ್ಣಭಾರತ ಅಭಿಯನ ಆಯುಷ್ಟಾನ್ ಭಾರತ್ ಆಧಾರ್ ಉಪಕ್ರಮ ಪಿಎಮ್ ಜನ್ಧನ್ ಯೋಜನಾ ಇತ್ಯಾದಿ ವಿವಿಧ ಕಲ್ಯಾಣ ಯೋಜನೆಗಳ ಕುರಿತು ಪ್ರಧಾನ ಮಂತ್ರಿ ವಿವರಿಸಿದರು ಅಭಿವೃದ್ದಿಗಾಗಿ ಶ್ರಮಿಸುತ್ತಿರುವ ಭಾರತದಂತಹ ದೇಶಗಳಿಗೆ ಈ ಯೋಜನೆಗಳಿಂದ ದೊರೆಯುವ ಅನುಭವ ಪ್ರಯೋಜಕಾರಿಯಾಗಲಿದೆ ಎಂದು ಹೇಳಿದರು

ಮರು ಚುನಾವಣೆ ಬಳಿಕ ಉಭಯ ನಾಯರಿಗೆ ಇದು ಮೊದಲ ಭೇಟಿಯಾಗಿದೆ

ಇದೇ ವೇಳೆ ಉಭಯ ರಾಷ್ಟಗಳ ಸಹಕಾರ ಬಲವರ್ಧನೆಗೆ ಪರಸ್ವರ ಒಪ್ಪಿಗೆ ಸೂಚಿಸಿದ್ದಾರೆ ಬಾಂಗ್ಲಾ ಪ್ರಧಾನಿ ಅಲ್ಲದೆ ಭೂತಾನ್ ಪ್ರಧಾನಿ ಡಾ

ಜತೆಗೆ ಅಭಿವ್ವದ್ಲಿ ಸಹಭಾಗಿತ್ಸ ಜಲವಿದ್ಯುತ್ ಸಹಕಾರ ಜನರ ನಡುವಿನ ಸಂಬಂಧ ಬಾಹ್ಯಾಕಾಶ ಡಿಜಟಲ್ ಸಂಪರ್ಕ ಹಣಕಾಸು ಕ್ಷೇತ್ರ ಮತ್ತು ತ್ಪತೀಯ ಶಿಕ್ಷಣ ಸೇರಿದಂತೆ ಹೊಸ ಕ್ಷೇತ್ರಗಳಲ್ಲಿ ಇತ್ತೀಚೆಗೆ ಕೈಗೊಂಡ ಉಪಕ್ರಮಗಳು ಸೇರಿದಂತೆ ವಿವಿಧ ವಲಯಗಳಲ್ಲಿ ಆಗಿರುವ ಪ್ರಗತಿ ಬಗ್ಗೆ ಉಭಯ ನಾಯಕರು ತೃಪ್ತಿವ್ಯಕ್ತಪದಿಸಿದ್ದಾರೆ ಮುಂದಿನ ನಾಲ್ಕು ತ್ರೈಮಾಸಿಕ ಅವಧಿಗಳಿಗಾಗಿ ಬಂಡವಾಳ ವೆಚ್ಚ ಸಮಗ್ರ ಯೋಜನಾ ವಿವರಗಳನ್ನು ಸಲ್ಲಿಸುವಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎಲ್ಲಾ ಸಚಿವಾಲಯಗಳಿಗೆ ಸೂಚಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಪ್ರಮುಖ ಸಚಿವಾಲಯಗಳ ಕಾರ್ಯದರ್ಶಿಗಳು ಮತ್ತು ಆರ್ಥಿಕ ಸಲಹೆಗಾರರೊಂದಿಗೆ ಸಭೆ ನಡೆಸಿದ ನಂತರ ಸಚಿವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಸೇವಾದಾತರಿಗೆ ಯಾವುದೇ ರೀತಿಯ ಬಾಕಿ ಹಣ ಉಳಿಸಿಕೊಳ್ಳದಂತೆ ಪಾವತಿಗಳನ್ನು ಖಾತರಿ ಪದಿಸಲು ಈ ಸೂಚನೆ ನೀಡಲಾಗಿದೆ ಎಂದರು ಸರಕು ಮತ್ತು ಸೇವೆಗಳ ಪೂರೈಕೆದಾರರಿಗೆ ಹೆಚ್ಚಾಗಿ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಹೆಚ್ಚಿನ ಪಾಲು ಬಾಕಿಯನ್ನು ಸಚಿವಾಲಯಗಳು ಪಾವತಿ ಮಾದಿವೆ ಮತ್ತು ಬಾಕಿ ಉಳಿದಿರುವ ಪಾವತಿಗಳನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಪಾವತಿಸಲಾಗುವುದು ಎಂದು ಅವರು ಹೇಳಿದರು ಸಣ್ಣ ಪ್ರಮಾಣದ ಬಾಕಿ ಪಾವತಿಗಳನ್ನು ತ್ಲರಿತವಾಗಿ ಇತ್ನರ್ಥ ಪದಿಸಬೇಕೆಂದು ಹಣಕಾಸು ಸಚಿವರು ಒತ್ತಿ ನುಡಿದರು ಸರ್ಕಾರದ ಬಂಡವಾಳ ವೆಚ್ಚ ಸರಿಯಾದ ಹಾದಿಯಲ್ಲಿದೆ ಮತ್ತು ಆಯವ್ಯಯ ಅಂದಾಜುಗಳನ್ನು ಪೂರೈಸಲಾಗುವುದು ಎಂದು ಸಚಿವರು ಹೇಳಿದರು ಪಾಕಿಸ್ತಾನದಲ್ಲಿ ಅಲ್ಲಾಸಂಖ್ಯಾತರ ವಿರುದ್ಗ ನಡೆಯುತ್ತಿರುವ ಪ್ರತಿಭಟನೆಗೆ ಸಿಂಧ್ ಬಲೂಚಿಸ್ತಾನ್ ಪಾಕಿಸ್ತಾನ ಆಕ್ರಮಿತ ಕಾಶ್ಟೀರ ಮತ್ತು ಬುಡಕಟ್ಟು ಸಮುದಾಯಗಳು ಕೈಜೋಡಿಸಿವೆ ತಮ್ಮ ವಿರುದ್ದದ ದೊಡ್ಡ ಪ್ರಮಾಣದ ದೌರ್ಜನ್ಯಗಳನ್ನು ಉಲ್ಲೇಖಿಸಿ ಭಿತ್ತಿ ಪತ್ರ ಹಾಗೂ ಫೋಷವಾಕ್ಯಗಳೊಂದಿಗೆ ಬೀದಿಗಿಳಿದ ಪ್ರತಿಭಟನಕಾರಾರು ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು ಮತ್ತು ಸ್ಲಾತಂತ್ರ್ವವನ್ನು ಖಾತ್ರಿಪದಿಸಿಕೊಳ್ಳಲು ಭಾರತ ಮತ್ತು ವಿಶ್ಲ ಸಂಸ್ಡೆ ಏಜೆನ್ನೀಗಳ ನೆರವು ಕೋರಿದ್ದಾರೆ ಇದೇ ವೇಳೆ ಅಲ್ಲಾ ಸಂಖ್ಯಾತರನ್ನು ಎರಡನೇ ದರ್ಜೆಯ ಪ್ರಜೆಗಳೆಂದು ಪರಿಗಣಿಸಲಾಗುತ್ತಿದ್ದು ಸಾಕಷ್ನು ಮಂದಿ ಕಾರಾಗ್ಬಹದ ಬಂಧನದಲ್ಲಿದ್ದಾರೆ ಹಾಗೂ ಕಣ್ಮರೆಯಾಗಿದ್ದಾರೆ ಎಂದು ಪ್ರತಿಭಟನಕಾರರು ಆರೋಪಿಸಿದ್ದಾರೆ ಗ್ರಾಮೀಣ ಪ್ರದೇಶಗಳನ್ನು ಸ್ವಾವಲಂಬಿಗಳನ್ನಾಗಿಸಲು ಮತ್ತು ಸುಸ್ದಿರ ಜೀವನೋಪಾಯಕ್ಕಾಗಿ ಉದ್ಯೋಗದ ವೀಕೇಂದ್ರೀಕರಣ ಅಗತ್ಯವಿದೆ ಎಂದು ಕೇಂದ ಗ್ರಾಮೀಣಾ ಅಭಿವ್ವದ್ಲಿ ಸಚಿವ ನರೇಂದ ಸಿಂಗ್ ತೋಮರ್ ಪ್ರತಿಪಾದಿಸಿದ್ದಾರೆ

ಹಾಗೆಯೇ ಗ್ರಾಮೀಣಾಭಿವ್ವದ್ಲಿ ಮತ್ತು ರೈತರ ಪ್ರಗತಿಗಾಗಿ ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದ್ದಾರೆ ಇದೇ ವೇಳೆ ನವ ಭಾರತದ ಅಭಿವ್ವದ್ದಿಯಲ್ಲಿ ನಾವೀನ್ಯತೆ ಪ್ರಮುಖ ಪಾತ್ರವಹಿಸುತ್ತಿದೆ ಎಂದಿರುವ ಸಚಿವರು ಗ್ರಾಮೀಣ ಭಾರತ ಎದುರಿಸುತ್ತಿರುವ ಸವಾಲುಗಳನ್ನು ಉಲ್ಲೇಖಿಸಿಸ್ಟಾರ್ಟ್ ಅಪ್ ಇಂಡಿಯಾ ಮತ್ತು ಸ್ಟಾಂಡ್ ಅಪ್ ಇಂಡಿಯಾದಂತಹ ಯೋಜನೆಗಳು ಸಮಾಜದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ ಎಂದು ಹೇಳಿದ್ದಾರೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ನಿಮಿತ್ತ ನಿನ್ನೆ ಸಂಜೆ ಒದಿಶಾದ ಭುವನೇಶ್ವರಕ್ಕೆ ಭೇಟಿ ನೀಡಿದ್ದಾರೆ ರಾಷ್ಟಪತಿ ಅವರು ಇಂದು ಬೆರ್ಹಾಂಪುರ್ ಸಮೀಪವಿರುವ ಗೊಲಾಬಾಂಧದಲ್ಲಿ ಸೇನಾ ವಾಯು ರಕ್ಷಣಾ ಕಾಲೇಜಿನ ಕಾರ್ಯಕ್ರಮದಲ್ಲಿ ಪಾಲ್ಲೊಳ್ಳಲಿದ್ದಾರೆ ನಂತರ ಭಾರತೀಯ ಸೇನೆ ಆಯೋಜಿಸಿರುವ ವಿಶೇಷ ಸಮಾರಂಭದಲ್ಲಿ ರಾಷ್ಟ್ರಪತಿ ಅವರು ಸೇನಾ ವಾಯು ರಕ್ಷಣಾ ದಳಕ್ಕೆ ರಾಷ್ಟ್ರಪತಿ ಬಣ್ಣಗಳ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ ರಾಷ್ಟ್ರ ಮತ್ತು ಸ್ವದೇಶಿ ರಕ್ಷಣಾ ಉದ್ಯಮದ ಆಕಾಂಕ್ಷೆಗಳನ್ನು ಈಡೇರಿಸಲು ರಕ್ಷಣಾ ಆಧುನೀಕರಣವನ್ನು ಅನುಸರಿಸಲು ಸರ್ಕಾರ ಬದ್ಗವಾಗಿದೆ ಎಂದು ರಕ್ಷಣಾ ರಾಜ್ಯ ಸಚಿವ ಶ್ರೀಪಾದ್ ನಾಯಕ್ ಪುನರುಚ್ಚರಿಸಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ಭಾರತೀಯ ತಂತ್ರಜ್ಞಾನ ಸಂಸ್ದೆಯಲ್ಲಿ ಮೇಕ್ ಇನ್ ಇಂಡಿಯಾ ವಿಷಯ ಕುರಿತು ಭಾರತದ ರಕ್ಷಣೆ ಮತ್ತು ಭದ್ರತೆ ಎಕ್ಸ್ ಪೊ ಬಗ್ಗೆ ಮಾತನಾಡಿದ ಅವರು ಮೇಕ್ ಇನ್ ಇಂಡಿಯಾ ಉಪಕ್ರಮದಡಿಯಲ್ಲಿ ಸರ್ಕಾರವು ದೇಶದ ರಕ್ಷಣಾ ಉತ್ಪಾದನೆಯನ್ನು ಹೆಚ್ಚಿಸಿದೆ ಎಂದು ಹೇಳಿದ್ದಾರೆ